ಛತ್ತೀಸ್ಗಢದಲ್ಲಿಂದು ಆಧುನೀಕರಣ ಮತ್ತು ವಿಸ್ತರಣೆಗೊಂಡಿರುವ ಭಿಲ್ಲಾಯ್ ಉಕ್ಕು ಫಟಕವನ್ನು ರಾಷ್ಪಕ್ಕೆ ಸಮರ್ಪಿಸಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ

ಸಾಂಬಾ ವಲಯದಲ್ಲಿ ನಾಲ್ವರು ಬಿಎಸ್ಎಫ್ ಸಿಬ್ಬಂದಿ ಹುತಾತ್ತ ಅಂತಾರಾಷ್ಟೀಯ ಗಡಿಯ ಧ್ವಜಸಭೆಯಲ್ಲಿ ಪಾಕಿಸ್ತಾನಕ್ಕೆ ತನ್ನ ಪ್ರತಿರೋಧ ದಾಖಲಿಸಿದ ಭಾರತ

ಗಾಜಾಪಟ್ಲಿಯಲ್ಲಿ ಇಕ್ರೇಲ್ ನಡೆಸುತ್ತಿರುವ ಪ್ಲಾಲಿಸ್ತೀನಿಯರ ಹತ್ಲೆಗಳನ್ನು ಖಂಡಿಸುವ ಅರಬ್ ಬೆಂಬಲಿತ ನಿರ್ಣಯ ಅಂಗೀಕರಿಸಿದ ವಿಶ್ವಸಂಸ್ಟೆಯ ಸಾಮಾನ್ಯ ಸಭೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಛತ್ತೀಸ್ಗಢದಲ್ಲಿಂದು ಆಧುನೀಕರಣ ಮತ್ತು ವಿಸ್ತರಣೆಗೊಂಡಿರುವ ಭಿಲ್ಲಾಯ್ ಉಕ್ಕು ಘಟಕವನ್ನು ರಾಷ್ವಕ್ಷೆ ಸಮರ್ಪಿಸಲಿದ್ದಾರೆ ಉತ್ಪಾದನೆ ಹೆಚ್ಚಳ ಗುಣಮಟ್ಟ ಮತ್ತು ದರ ಪೈಮೋಟ ಪರಿಣಾಮಕಾರಿ ಇಂಧನ ಬಳಕೆ ಮತ್ತು ಪರಿಸರ ಸಂರಕ್ಷಣೆ ಮತ್ತಿತರ ವಿಷಯಗಳಲ್ಲಿ ಹೊಸ ಬಗೆಯ ತಂತ್ರಜ್ಞಾನ ಅಳವಡಿಕೆ ಮತ್ತಿತರ ಅಂಶಗಳು ಆಧುನೀಕರಣ ಕಾರ್ತದಲ್ಲಿ ಸೇರಿವೆ ಭಿಲ್ಲಾಯ್ಗೆ ತೆರಳುವ ಮುನ್ನ ಪ್ರಧಾನಿಯವರು ನಯಾ ರಾಯ್ಪುರ್ನಲ್ಲಿ ಏಕೀಕೃತ ಕಮಾಂಡ್ ಮತ್ತು ನಿಯಂತ್ರಣ ಕೇಂದ್ರವನ್ನು ಉದ್ಘಾಟಸಲಿದ್ದಾರೆ ಪ್ರಧಾನಮಂತ್ರಿಗಳು ಇದೇ ಸಂದರ್ಭದಲ್ಲಿ ಐಐಟಿ ಭಿಲ್ಲಾಯ್ ಶಾಶ್ವತ್ ಕ್ಲಾಂಪಸ್ಗೆ ಶಂಕುಸ್ಥಾಪನೆ ನೆರವೇರಿಸುವರು ಮತ್ತು ಭಾರತ್ನೆಟ್ ಎರಡನೇ ಪಂತದ ಯೋಜನೆ ಆರಂಭಕ್ಕೂ ಚಾಲನೆ ನೀಡುವರು ಭಾರತ್ ನೆಟ್ ಯೋಜನೆಯಡಿ ಗ್ರಾಮ ಪಂಚಾಯ್ತಿಗಳಿಗೆ ಆಫ್ಟಿಕಲ್ ಫೈಬರ್ ನೆಚ್ವರ್ಕ್ ಮೂಲಕ ಅಂತರ್ಜಾಲ ಸಂಪರ್ಕ ಒದಗಿಸಲಾಗುವುದು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯಲ್ಲಿ ನಿನ್ನೆ ಮಂತ್ರಿ ಮಂಡಲ ಸಭೆ ನಡೆಸಿದರು

ಹಲವು ಸಚಿವರು ಸಭೆಯಲ್ಲಿ ಭಾಗವಹಿಸಿದ್ದರು ಪ್ರಧಾನಮಂತ್ರಿ ಜನೌಷಧಿ ಯೋಜನೆ ಆಯುಷ್ಣಾನ್ ಭಾರತ್ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ನವೋದ್ದಮ ನಿಧಿ ಯೋಜನೆ ಮುಧ್ರಾ ಯೋಜನೆ ಮತ್ತಿತರ ಯೋಜನೆಗಳ ಪ್ರಗತಿಯನ್ನು ಅವರೋಕಿಸಲಾಯಿತು ಎಂದು ನಂಬಲಾಗಿದೆ ಜಮ್ನು ಜಿಲ್ಲೆಯಲ್ಲಿ ನಾಲ್ವರು ಬಿಎಸ್ಎಫ್ ಸಿಬ್ಲಂದಿ ಹುತಾತ್ಸರಾದ ನಂತರ ಅಂತಾರಾಷ್ಷೀಯ ಗಡಿಯ ಸುಚೇತಗಢ ವಲಯದ ಗಡಿ ಹೊರಕಾಣೆ ಬಳಿ ನಡೆದ ದ್ವಜಸಭೆಯಲ್ಲಿ ಭಾರತ ಪಾಕಿಸ್ತಾನಕ್ಕೆ ತನ್ನ ಪ್ರತಿರೋಧವನ್ನು ದಾಖಲಿಸಿದೆ ಗಡಿ ಭದ್ರತಾ ಪಡೆಯ ಸರದಿ ಬಂದಾಗ ಭಾರತ ಸಂಬಾ ವಲಯದ ಚಂಬ್ಲಿಯಾಲ್ನಲ್ಲಿ ಅಪ್ರಚೋದಿತ ಗುಂಡಿನ ದಾಳ ನಡೆಸಿ ನಾಲ್ವರು ಯೋಧರನ್ನು ಹತ್ತೆಗೈಯ್ದಿದ್ದಕ್ಷೆ ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ

ಇತ್ತೀಚೆಗೆ ಕಣಿವೆ ರಾಜ್ಕಕ್ಷೆ ಭೇಟಿ ನೀಡಿದ್ದ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಈ ಕುರಿತು ಘೋಷಣೆ ಮಾಡಿದ್ದರು

ಕಾಲೇಜುಗಳಿಗೆ ನೇರ ನೇಮಕಕ್ಕೆ ಸ್ನಾತಕೋತ್ತರ ಪದವಿ ಜತೆಗೆ ರಾಷ್ಷೀಯ ಅರ್ಹತಾ ಪರೀಕ್ಷೆ ಎನ್ಇಟ ಅಥವಾ ಪಿಎಚ್ಡಿ ಕನಿಷ್ಟ ವಿದ್ಯಾರ್ಹತೆಯಾಗಲಿದೆ ಎಂದು ತಿಳಿಸಿದ್ದಾರೆ

ವಿಯೆಟ್ನಾಂನೊಂದಿಗೆ ಭಾರತದ ಮಿಲಿಟರಿ ಸಂಬಂಧವನ್ನು ಬಲವರ್ಧಿಸುವ ಉದ್ದೇಶದಿಂದ ಹನೊಯ್ನಲ್ಲಿ ಸ್ಟಾಪಿಸಿರುವ ಸಾರ್ವಜನಿಕ ವಲಯದ ಭಾರತ್ ಎಲೆಕ್ಷಾನಿಕ್ಸ್ ಲಿಮಿಟೆಡ್ ಬಿಇಎಲ್ನ ಕಚೇರಿಯನ್ನು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಉದ್ವಾಟಿಸಿದರು

ಭಾರತ ಮತ್ತು ವಿಯೆಟ್ನಾಂ ನಡುವೆ ಖಾಸಗಿ ವಲಯದಲ್ಲೂ ಸಹಕಾರ ವಿಸ್ತರಣೆಯಾಗಿರುವುದು ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಹೇಳಿದರು

ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಹಾಗೂ ಯುವಜನ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವ ರಾಜ್ಯವರ್ಧನ್ ರಾಥೋಡ್ ಬೆಂಗಳೂರಿನ ಚಿನ್ನಸ್ನಾಮಿ ಕ್ರೀಡಾಂಗಣದಲ್ಲಿಂದು ಭಾರತ ಆಫ್ವಾನಿಸ್ತಾನ ನಡುವಿನ ಚೊಚ್ಚಲ ಟೆಸ್ಟ್ ಕ್ರಿಕೆಟ್ ಪಂದ್ಲಕ್ಷೆ ಚಾಲನೆ ನೀಡಲಿದ್ದಾರೆ ನಂತರ ಅವರು ಬಿಜೆಪಿ ಆಯೋಜಿಸಿರುವ ಸಂಪರ್ಕದಿಂದ ಸಮರ್ಥನ ಅಭಿಯಾನದಲ್ಲಿ ಭಾಗವಹಿಸಲಿದ್ದಾರೆ ನಾಳೆ ಅವರು ಭಾರತೀಯ ತ್ರೀಡಾ ಪ್ರಾಧಿಕಾರ ಮತ್ತು ನೆಹರು ಯುವಕ ಕೇಂದ್ರದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಲಿದ್ದಾರೆ

ಗಾಜಾಪಟ್ಟಯಲ್ಲಿ ಅಕ್ರೇಲ್ ನಡೆಸುತ್ತಿರುವ ಪ್ಯಾಲಿಸ್ತೀನಿಯರ ಹತ್ತೆಗಳನ್ನು ಖಂಡಿಸುವ ಅರಬ್ ಬೆಂಬಲಿತ ನಿರ್ಣಯವನ್ನು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂಗೀಕರಿಸಿದೆ ನಿರ್ಣಯ ಪ್ರಕಾರ ಇಸ್ರೇಲ್ ಹೆಚ್ಚಿನ ಪಡೆಗಳನ್ನು ಬಳಸುವಂತಿಲ್ಲ ಮತ್ತು ಪ್ಯಾಲಿಸ್ತೀನಿಯರನ್ನು ರಕ್ಷಿಸಲು ಶಿಫಾರಸುಗಳನ್ನು ಪಾಲಿಸುವಂತೆ ಸೂಚಿಸಲಾಗುವುದು ತ್ರಿಪುರಾದಲ್ಲಿ ಪ್ರವಾಹ ಪರಿಸ್ಥಿತಿ ಗಂಭೀರವಾಗಿಯೇ ಮುಂದುವರಿದಿದ್ದು ಹವಾಮಾನ ಇಲಾಖೆ ನೀಡಿರುವ ಮುನ್ಲೂಚನೆಯಂತೆ ಮತ್ತೆ ಮಳೆ ಸುರಿದರೆ ಪರಸ್ಥಿತಿ ಇನ್ನಷ್ಟು ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇದೆ ಎನ್ನಲಾಗಿದೆ ರಾಜ್ಯದಲ್ಲಿ ಈವರೆಗೆ ಮಳೆ ಸಂಬಂಧಿ ಘಟನೆಗಳಲ್ಲಿ ಮೂವರು ಮೃತಪಟ್ಟದ್ದಾರೆ ಎಂದು ರಾಜ್ಯ ಪೊಲೀಸರು ತಿಳಿಸಿದ್ದಾರೆ ಗೋಮತಿ ಚೋವ್ಯೆ ಮನು ಮತ್ತು ಮಹುರಿ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಎಂದು ರಾಜ್ಜ ತುರ್ತು ನಿರ್ವಹಣಾ ಕೇಂದ್ರದ ಅಧಿಕಾರಿಗಳು ತಿಳಿಸಿದ್ದಾರೆ

ಮಣಿಪುರದಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಉಂಟಾದ ಪ್ರವಾಹದಿಂದ ಸಾಮಾನ್ಯ ಜನಜೀವನ ತೀವ್ರ ಅಸ್ತವ್ಯಸ್ತವಾಗಿದೆ ರಾಜ್ಯದ ಕಣಿವೆ ಜಿಲ್ಲೆಗಳಲ್ಲಿ ಪ್ರಮುಖ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿವೆ ಮತ್ತು ಕೆಲವು ಕಡೆ ನದಿ ದಂಡೆಗಳು ಮಳುಗಿಹೋಗಿವೆ ಇಂಫಾಲ ಪೂರ್ವ ಇಂಫಾಲ ಪಶ್ಚಿಮ ಬಿಷ್ನುಪುರ್ ಮತ್ತು ಥೌಬಾಲ್ ಜಿಲ್ಲೆಗಳಲ್ಲಿ ಹಲವೆಡೆ ತಗ್ಗು ಪ್ರದೇಶಗಳು ಜಲಾವೃತಗೊಂಡಿದ್ದು ಸರಕಾರಿ ಕಚೇರಿಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ನೀರಿನಲ್ಲಿ ಮುಳುಗಿವೆ

ಖ್ವಾತ ಆಟಗಾರರಾದ ಅರ್ಜೆಂಟೀನಾದ ಲಿಯೋನೆಲ್ ಮೆಸ್ಸಿ ಮೋರ್ಚುಗಲ್ನ ಕ್ರಿಸ್ಟಿಯಾನೊ ರೊನಾಲ್ಡೊ ಮತ್ತು ಈಜಿಪ್ಟನ ಮೊಹಮದ್ ಸಲಾಹ್ ಟೂರ್ನಿಯಲ್ಲಿ ಭಾಗವಹಿಸಿ ತಮ್ಮ ತಂಡಗಳಿಗೆ ಮಾರ್ಗದರ್ಶನ ನೀಡುವರು

ಎ ಗುಂಪಿನ ರಷ್ಯಾ ಮತ್ತು ಸೌದಿ ಅರೇಬಿಯಾ ಪರಸ್ಪರ ಸೆಣಸಲಿವೆ ಸಂಜೆ ಲುಜುಂಕಿ ಕ್ರೀಡಾಂಗಣದಲ್ಲಿ ವರ್ಣರಂಜಿತ ಸಮಾರಂಭದಲ್ಲಿ ಪಂದ್ಲಾವಳಿ ಉದ್ಘಾಟನೆಯಾಗಲಿದ್ಲು

ಆಫ್ರಾನಿಸ್ತಾನ ತನ್ನ ಜೊಚ್ಚಲ ಟೆಸ್ಟ್ ಕ್ರಿಕೆಟ್ ಪಂದ್ವಾವಳಿಯನ್ನು ಬೆಂಗಳೂರಿನಲ್ಲಿಂದು ಭಾರತದ ವಿರುದ್ದ ಆಡಲಿದೆ

ಐಪಿಎಲ್ ಕ್ರಿಕೆಟ್ ಪಂದ್ಧಾವಳಿ ವೇಳೆ ನಾಯಕ ವಿರಾಟ್ ಕೊಟ್ಲಿ ಕುತ್ತಿಗೆ ನೋವಿನಿಂದ ಬಳಲುತ್ತಿರುವ ಹಿನ್ನೆಲೆಯಲ್ಲಿ ಅಜಿಂಕ್ಲಾ ರಹಾನೆ ಭಾರತ ತಂಡವನ್ನು ಮುನ್ನಡೆಸಲಿದ್ದಾರೆ

ಆಫ್ಘಾನಿಸ್ತಾನಕ್ಕೆ ಕಳೆದ ವರ್ಷ ಜೂನ್ನಲ್ಲಿ ಟೆಸ್ಟ್ ಕ್ರಿಕೆಟ್ ಸ್ಥಾನಮಾನ ನೀಡಲಾಗಿತ್ತು ಭಾರತ ಮುಂದೆ ಇಂಗ್ಲೆಂಡ್ ಪ್ರವಾಸ ಕೈಗೊಳ್ಳಲಿರುವ ಹಿನ್ನೆಲೆಯಲ್ಲಿ ಈ ಟೆಸ್ಟ್ ಪಂದ್ದ ಅದಕ್ಕೆ ತಯಾರಿ ಪಂದ್ದವಾಗಲಿದೆ